ವಿಶೇಷ ಸಿಬಿಐ ನ್ನಾಯಾಧೀಶ ಬಿ

ಆವಿಷಾರದ ಮೂಲಕ ಯುವಜನಾಂಗ ಸಂಪರ್ಕಿಸಿ ಕಾಮನ್ವೆಲ್ಲಿ ಸಂಘ ಹಾಗೂ ಅದರ ಚಟುವಟಿಕೆಗಳನ್ನು ಪುನಶ್ಚೇತನಗೊಳಿಸುವ ಅಗತ್ಯವಿದೆ ಎಂದು ಹೇಳಿದರು ಮುಂದಿನ ಪೀಳಿಗೆಯ ಸುರಕ್ಷತೆಗಾಗಿ ಕಾಮನ್ವೆಲ್ತ್ ರಾಷ್ಷಗಳು ಒಗ್ಗೂಡಿ ಕಾರ್ಯನಿರ್ವಹಿಸುವಂತೆ ಅವರು ಕರೆ ನೀಡಿದರು ಬ್ರಿಟನ್ ಪ್ರಧಾನಮಂತ್ರಿ ಥೆರೇಸಾ ಮೇ ಕಾಮನ್ವೆಲ್ಲ್ ರಾಷ್ಟಗಳ ಮುಖಂಡರನ್ನು ಸ್ನಾಗತಿಸಿದರು ಈ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಬ್ರಿಟನ್ ಪ್ರಧಾನಮಂತ್ರಿ ಥೆರೇಸಾ ಮೇ ಸೇರಿದಂತೆ ಕೆಲ ರಾಷ್ಷಗಳ ಮುಖಂಡರೊಂದಿಗೆ ದ್ವಿಪಕ್ಷೀಯ ಬಾಂಧವ್ಯ ವೃದ್ಧಿ ಕುರಿತು ಮಾತುಕತೆ ನಡೆಸಿದರು

ಈ ಪುತ್ಥಳಿಯನ್ನು ಎರಡು ವರ್ಷಗಳ ಹಿಂದೆ ಅಲ್ಲಿ ಸ್ಥಾಪಿಸಲಾಗಿದೆ

ಲೋಯಾ ಅವರ ನಿಗೂಢ ಸಾವಿನ ಕುರಿತಂತೆ ಸ್ಥತಂತ್ರ ತನಿಬೆ ನಡೆಸಬೇಕೆಂದು ಕೋರಿ ಸಲ್ಲಿಸಿರುವ ಅರ್ಜೆಗಳನ್ನು ಸುಪ್ರೀಂಕೋರ್ಟ್ ಇಂದು ವಜಾಗೊಳಿಸಿದೆ ಸಲ್ಲಿಕೆಯಾಗಿರುವ ದಾಖಲೆಗಳ ಪ್ರಕಾರ ಲೋಯಾ ಅವರ ಸಾವು ಸಹಜ ಕಾರಣಗಳಿಂದ ಆಗಿದೆ ಎಂದು ತಿಳಿದುಬಂದಿದೆ ಎಂದು ಮುಖ್ಯ ನ್ಲಾಯಮೂರ್ತಿ ದೀಪಕ್ ಮಿಶ್ರಾ ನೇತೃತ್ವದ ನ್ಲಾಯಪೀಠ ಹೇಳಿದೆ ಲೋಯಾ ಅವರ ಸಾವಿನ ಹಾಗೂ ಸಂದರ್ಭದ ಕುರಿತಂತೆ ನಾಲ್ಲರು ನ್ನಾಯಮೂರ್ತಿಗಳು ನೀಡಿರುವ ಹೇಳಕೆಗಳ ಬಗ್ಗೆ ಅನುಮಾನಪಡಲು ಯಾವುದೇ ಕಾರಣಗಳಿಲ್ಲ ಎಂದು ನ್ನಾಯಪೀಠ ಹೇಳಿದೆ ನ್ನಾಯಾಂಗದ ಅಧಿಕಾರಿಗಳು ಹಾಗೂ ಬಾಂಬೆ ಹೈಕೋರ್ಟ್ನ ನ್ನಾಯಮೂರ್ತಿಗಳ ವಿರುದ್ದ ಗಂಭೀರ ಆರೋಪ ಮಾಡಲು ಈ ಪ್ರಕರಣವನ್ನು ಬಳಸಿಕೊಳ್ಳಲು ಪ್ರಯತ್ನಿಸಲಾಗುತ್ತಿದೆ ಈ ರೀತಿಯ ಅರ್ಜಿಗಳನ್ನು ಸಲ್ಲಿಸುವ ಮೂಲಕ ನ್ಯಾಯಾಂಗದ ಸ್ವಾತಂತ್ರ್ಹೈ ಧಕ್ಷೆತರಲು ಯತ್ನಿಸಲಾಗುತ್ತಿದೆ ಎಂದು ನ್ಯಾಯಪೀಠ ಅಭಿಪ್ರಾಯಪಟ್ಟದೆ

ಅಪ್ರಾಪ್ತ ಬಾಲಕಿಯರ ಮೇಲಿನ ಲೈಂಗಿಕ ಅಪರಾಧ ಪ್ರಕರಣ ತಡೆಗಟ್ಟಲು ಸೂಕ್ತ ಕ್ರಮಕ್ಕೆಗೊಳ್ಳುವಂತೆ ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಕಲ್ಲಾಣ ಖಾತೆ ಸಚಿವೆ ಮನೇಕಾಗಾಂಧಿ ಪತ್ರ ಬರೆದಿದ್ದಾರೆ ಮಹಿಳೆಯರು ಮತ್ತು ಮಕ್ಕಳ ಮೇಲಿನ ದೌರ್ಜನ್ನ ತಡೆಗಟ್ಟಲು ವಿಶೇಷ ಫಟಕ ಸ್ನಾಪಿಸುವಂತೆ ಅವರು ಪತ್ರದಲ್ಲಿ ತಿಳಿಸಿದ್ದಾರೆ ಇಂತಹ ಪ್ರಕರಣಗಳ ಬಗ್ಗೆ ವಿಚಾರಣೆ ಕೈಗೊಳ್ಳದ ಮೊಲೀಸ್ ಅಧಿಕಾರಿಗಳ ವಿರುದ್ಲವೂ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದಾರೆ

ನಾಮಪತ್ರ ಹಿಂಪಡೆಯಲು ಇಂದು ಕೊನೆಯ ದಿನವಾಗಿತ್ತು

ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಲಾಣ ಇಲಾಖೆ ಸಚಿವ ಜಿ

ನಡ್ಡಾ ದೆಪಲಿಯಲ್ಲಿಂದು ಕಾಯಕಲ್ಲ ಪ್ರಶಸ್ತಿ ಪ್ರದಾನ ಮಾಡಿದರು ಸ್ವಚ್ಛತೆ ಸೋಂಕು ನಿಯಂತ್ರಣ ಸೇರಿದಂತೆ ಸಾರ್ವಜನಿಕ ಆರೋಗ್ಯ ಸಂಬಂಧಿತ ಕ್ಷೇತ್ರಗಳಲ್ಲಿ ಉತ್ತಮ ಪ್ರದರ್ಶನ ತೋರಿದ ಆಸ್ವತ್ತೆಗಳಗೆ ಈ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಎರಡು ಪಂತಗಳಲ್ಲಿ ಪ್ರಶಸ್ತಿ ನೀಡಲಾಗಿದ್ದು

ಪ್ರಬಂಧ ವಿಭಾಗದಲ್ಲಿನ ಮುದ್ರಣ ದೋಷದ ಬಗ್ಗೆ ಕೆಲ ಉಪಾಧ್ಗಾಯರು ಹಾಗೂ ವಿದ್ಲಾರ್ಥಿಗಳು ಸಿಬಿಎಸ್ ಸಿಗೆ ದೂರು ಸಲ್ಲಿಸಿದ್ದರು ಮುದ್ರಣ ದೋಷ ಕಂಡುಬಂದಿದ್ದು ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಅನಾನೂಕೂಲವಾಗದಂತೆ ಎರಡು ಅಂಕ ಪರಿಹಾರ ನೀಡಲು ನಿರ್ಧರಿಸಲಾಗಿದೆ ಎಂದು ಸಿಬಿಎಸ್ ಸಿ ಹಿರಿಯ ಅಧಿಕಾರಿಗಳು ತಿಳಿಸಿದ್ದಾರೆ

ಭಾರತದ ವಿದೇಶಾಂಗ ಸಚಿವರು ಮಂಗೋಲಿಯಾಗೆ ಇದೇ ಮೊದಲ ಬಾರಿಗೆ ಪ್ರವಾಸ ಕೈಗೊಳ್ಲುತ್ತಿದ್ದಾರೆ ಭಾರತ ಮಂಗೋಲಿಯಾ ಜಂಟ ಸಮಾಲೋಚನಾ ಸಭೆ ಐಎಂಜೆಸಿಸಿಯಲ್ಲಿ ಸುಷ್ನಾ ಸ್ವರಾಜ್ ಹಾಗೂ ಮಂಗೋಲಿಯಾದ ವಿದೇತಾಂಗ ಸಚಿವ ಸೋಗ್ತಾಬತ್ತರ್ ಪಾಲ್ಗೊಳ್ಳಲಿದ್ದು ರಾಜಕೀಯ ಆರ್ಥಿಕ ಶಿಕ್ಷಣ ಮತ್ತು ಸಾಂಸ್ನತಿಕ ಕ್ಷೇತ್ರ ಸೇರಿದಂತೆ ಪಲವಾರು ವಿಷಯಗಳಲ್ಲಿ ಒಪ್ಪಂದವೇರ್ಪಡುವ ಸಾಧ್ಯತೆ ಇದೆ

ಜೈಮರದ ಗವ್ನೆನಲ್ಲಿಂದು ನಡೆಯುವ ಪಂದ್ದದಲ್ಲಿ ರಾಜಸ್ತಾನ್ ರಾಯಲ್ಲ್ ಕೊಲ್ಕತ್ತಾ ನೈಟ್ ರೈಡರ್ಲ್ ತಂಡವನ್ನು ಎದುರಿಸಲಿದೆ